ಸಮುದಾಯದ ಸಬಲೀಕರಣಕ್ಕೆ ವಿಶ್ವವಿದ್ಯಾಲಯಗಳು ಪೂರಕ ಕಾರ್ಯಕ್ರಮ ರೂಪಿಸಬೇಕು ರಾಷ್ಷಪತಿ ರಾಮನಾಥ್ ಕೋವಿಂದ್ ವಿಶ್ವ ಜಲದಿನದ ಅಂಗವಾಗಿ ಜಲಶಕ್ತಿ ಅಭಿಯಾನ ಮಳೆ ನೀರು ಸಂಗ್ರಹಿಸಿ ಅಭಿಯಾನಕ್ಕೆ ನಾಳೆ ವರ್ಚುಯಲ್ ಮಾಧ್ಯಮದ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ ಕೇಂದ್ರ ಜಲಶಕ್ತಿ ಸಚಿವರು ಮತ್ತು ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜ್ಗಳ ಮುಖ್ಯಮಂತ್ರಿಗಳು ಕೆನ್ ಬೆಟ್ನಾ ಸಂಪರ್ಕ ಯೋಜನೆಯ ಐತಿಹಾಸಿಕ ಒಪ್ಪಂದಕ್ಕೆ ಪ್ರಧಾನಮಂತ್ರಿಯವರ ಉಪಸ್ಥಿತಿಯಲ್ಲಿ ಸಹಿ ಹಾಕಲಿದ್ದಾರೆ ಇದು ನದಿ ಜೋಡಣೆಯ ರಾಷ್ಟೀಯ ದೂರದೃಷ್ಟಿಯ ಮೊದಲ ಯೋಜನೆಯಾಗಿದೆ ಕೆನ್ ನಿಂದ ಬೆಟ್ಟಾ ನದಿ ಸಂಪರ್ಕಿಸುವ ದೌಢಾನ್ ಅಣೆಕಟ್ಟೆ ಮೂಲಕ ನೀರು ಹಂಚಿಕೆ ಮತ್ತು ಎರಡೂ ನದಿಗಳನ್ನು ಸಂಪರ್ಕಿಸುವ ಕಣಿವೆ ನಿರ್ಮಾಣದ ಯೋಜನೆ ಇದಾಗಿದೆ

ಅಲ್ಲದೆ

ದೇಶದ ಪ್ರಗತಿಗೆ ನೀರಿನ ಕೊರತೆ ಅಡ್ಡಿಯಾಗದಂತೆ ಪರಸ್ಪರ ನದಿಗಳ ನೀರು ಸಂಪರ್ಕ ಸಾಧ್ಯವಾಗಿಸಲು ಈ ಯೋಜನೆ ನಾಂದಿಯಾಗಲಿದೆ

ಜಲಸಂರಕ್ಷಣೆಗೆ ಇದು ತಳಮಟ್ಟದಿಂದ ಜನರ ಪಾಲ್ಗೊಳ್ಳುವಿಕೆ ಮೂಲಕದ ಜನಾಂದೋಲನವಾಗಿರಲಿದೆ ಚುನಾವಣೆ ನಡೆಯುವ ರಾಜ್ಲಗಳನ್ನು ಹೊರತುಪಡಿಸಿ ಇತರೆಡೆ ಜಲಶಕ್ತಿ ಅಭಿಯಾನಕ್ಕೆ ್ತೆ ಚಾಲನೆ ದೊರೆತ ನಂತರ ನೀರು ಮತ್ತು ಅದರ ಸಂರಕ್ಷಣೆಯ ಸಮಸ್ನೆಗಳ ಕುರಿತಂತೆ ಚರ್ಚೆಗೆ ಪ್ರತಿ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮಸಭೆ ನಡೆಯಲಿದೆ ಈ ಸಭೆಯಲ್ಲಿ ನೀರಿನ ಸಂರಕ್ಷಣೆಗೆ ಜಲಶಪಥ ಕೂಡ ಸ್ವೀಕಾರವಾಗಲಿದೆ

ಆರಂಭದಲ್ಲಿ ಏರ್ ಇಂಡಿಯಾ ಮತ್ತದರ ಅಂಗ ಸಂಸ್ಟೆಗಳು ಈ ಯೋಜನೆಯ ಭಾಗವಾಗಲು ಅವಕಾಶ ಕಲ್ಪಿಸಲಾಗಿತ್ತು

ಈ ಬಗ್ಗೆ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಮರಿ ಟ್ವೀಟ್ ಮಾಡಿದ್ದು ವಂದೇ ಭಾರತ್ ಅಭಿಯಾನ ಕೇವಲ ತೊಂದರೆಗೆ ಸಿಲುಕಿದ್ದ ಭಾರತೀಯರನ್ನು ಹಿಂದಕ್ಕೆ ಕರೆತರುವ ಕಾರ್ಯಕ್ರಮವಲ್ಲ ಅದು ಆಶಾಭಾವ ಮತ್ತು ಸಂತೋಷದ ಅಭಿಯಾನ ಎಂದಿದ್ದಾರೆ ಸಂಕಷ್ಟದ ಸಮಯದಲ್ಲಿ ಭಾರತ ಸರ್ಕಾರ ತನ್ನ ಪ್ರಜೆಗಳ ಕೈಬಿಡುವುದಿಲ್ಲ ಎಂಬುದಕ್ಕೆ ಇದೊಂದು ನಿದರ್ಶನ ಎಂದು ಸಚಿವರು ಅಭಿಪ್ರಾಯಪಟ್ಟದ್ದಾರೆ ಸಾರ್ವತ್ರಿಕ ಪ್ರಾಥಮಿಕ ಆರೋಗ್ಯ ರಕ್ಷಣೆಯಲ್ಲಿ ಭಾರತ ಮತ್ತೊಂದು ಪ್ರಮುಖ ಮೈಲುಗಲ್ಲು ದಾಟದೆ

ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮನ್ವಯತೆಯಿಂದ ಕೋವಿಡ್ ಸಾಂಕ್ರಾಮಿಕದ ನಡುವೆಯೂ ಈ ಗುರಿ ಸಾಧನೆಯಾಗಿದೆ

ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ದಾಖಲೆ ಸಂಬ್ಲೆಯನ್ನು ತಲುಪಿದ ರಾಷ್ಷಗಳ ಪ್ಲೆಕಿ ಭಾರತ ಕೂಡ ಸೇರಿದೆ ಜಗತ್ತಿನ ಅತಿ ದೊಡ್ಡ ಈ ಲಸಿಕೆ ಅಭಿಯಾನವನ್ನು ಕಳೆದ ಜನವರಿಯಲ್ಲಿ ಆರೋಗ್ಡ ಕಾರ್ಯಕರ್ತರಿಗೆ ನೀಡುವ ಮೂಲಕ ಆರಂಭಿಸಲಾಗಿತ್ತು

ನೂತನ ನಗರವನ ಯೋಜನೆ ಪಟ್ಟಣ ಪ್ರದೇಶಗಳಲ್ಲಿ ನಗರ ಅರಣ್ಯ ಸೃಷ್ಟಿಗೆ ನೆರವಾಗಲಿದೆ ಎಂದು ಕೇಂದ್ರ ಪರಿಸರ ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವ್ದೇಕರ್ ಅಭಿಪ್ರಾಯಪಟ್ಟದ್ದಾರೆ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಅರಣ್ಣ ಪ್ರದೇಶ ವಿಸ್ತೀರ್ಣ ಹೆಚ್ಚಿಸಲು ರಾಜ್ಯ ಕೈಗೊಂಡ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಾನವ ಪ್ರಾಣಿ ಸಂಘರ್ಷ ತಗ್ಗಸಲು ಅರಣ್ಯ ಯೋಜನೆಯಡಿ ನೀರು ಮತ್ತು ಆಹಾರ ಲಭ್ಯತೆಗೆ ಉಪಕ್ರಮ ಜಾರಿಯಲ್ಲಿದೆ ಎಂದು ಸಚಿವರು ವಿವರಿಸಿದರು ನಗರ ಪ್ರದೇಶಗಳ ಹವಾಮಾನ ಸುಧಾರಣೆಗೆ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ ಈ ಯೋಜನೆ ನಗರ ಮತ್ತು ಹಳ್ಳಿಗಳ ಕಾಡು ಶ್ರದೇಶದ ಅಂತರ ತಗ್ಗಿಸಲು ಪೂರಕವಾಗಲಿದೆ ಎಂದು ಜಾವ್ನೇಕರ್ ಹೇಳಿದ್ದಾರೆ ಪ್ರತಿ ಗ್ರಾಮದ ಸುತ್ತಮುತ್ತಲ ಕಾಡುಗಳ ಬಗ್ಗೆ ಕಾಳಜಿ ವಹಿಸುವುದು ಭಾರತದ ಪರಂಪರೆಯಾಗಿದೆ ಎಂದು ಅವರು ಅರಣ್ಣದ ಮಹತ್ವ ತಿಳಿಸಿದ್ದಾರೆ ಈ ಯೋಜನೆಯಡಿ ಪ್ರತಿ ರಾಜ್ದದಲ್ಲಿ ಒಂದು ಅರಣ್ಯ ಆಯ್ತೆ ಮಾಡಿ ಡ್ರೋನ್ ಮ್ಯಾಪಿಂಗ್ ಮೂಲಕ ಜಲ ಸಂರಕ್ಷಣೆ ಮತ್ತು ಸಭಿ ನೆಡುವ ಕಾರ್ಯ ಕೈಗೊಳ್ಳಲಾಗುವುದು

ಏಕ್ ಭಾರತ್ ಶ್ರೇಷ್ಠ್ ಭಾರತ್ ಪರಿಯೋಜನೆಯಡಿ ಗೋವಾ ಮತ್ತು ಜಾರ್ಖಂಡ್ ರಾಜ್ಯಗಳನ್ನು ಜೋಡಿ ಮಾಡಲಾಗಿದೆ ಈ ಮೊದಲು ಉಭಯ ರಾಜ್ಯಗಳ ನಡುವೆ ಅನೇಕ ಚಟುವಟಿಕೆಗಳು ನಡೆದಿವೆಯಾದರೂ ಕೋವಿಡ್ ನಿರ್ಬಂಧಗಳ ಕಾರಣ ಇನ್ನು ಅನೇಕ ಕಾರ್ಯಕ್ರಮಗಳು ನಡೆದಿಲ್ಲ ಲೋಕೋತ್ಸವ್ ಕಾರ್ಯಕ್ರಮಕ್ಕೆ ಕಲಾವಿದರಿಂದ ಉತ್ತಮ ಶ್ರತಿಕ್ರಿಯೆ ವ್ಯಕ್ತವಾಗಿದ್ದು ಇದರಿಂದ ಉಭಯ ರಾಜ್ಯಗಳ ಕುಶಲಕರ್ಮಿಗಳಗೂ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕಂತಾಗಿದೆ ಈಗ ಉಭಯ ರಾಜ್ಯಗಳ ಸಾಹಿತ್ಯದ ಭಾಷೆಗಳಲ್ಲಿ ಪರಸ್ವರ ಅನುವಾದ ಕಾರ್ಯ ಪ್ರಗತಿಯಲ್ಲಿದೆ ಕಾರ್ಮೊರೇಟ್ ಸಂಸ್ಥೆಗಳ ಸಾಮಾಜಿಕ ಜವಾಬ್ದಾರಿಯಂತೆಯೇ ವಿಶ್ವವಿದ್ದಾಲಯಗಳೂ ಕೂಡ ಸಮುದಾಯದ ಸಬಲೀಕರಣಕ್ಕೆ ಪೂರಕ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಭಿಪ್ರಾಯಪಟ್ಟದ್ದಾರೆ

ಸುತ್ತಮುತ್ತಲ ಪ್ರದೇಶದಲ್ಲಿರುವ ಸಮುದಾಯದ ಸಬಲೀಕರಣಕ್ಕೆ ಕೊಡುಗೆ ನೀಡಬೇಕು ಎಂದು ಹೇಳಿದರು

ಮೂರು ದಿನಗಳ ಒಡಿಶಾ ಭೇಟಯಲ್ಲಿ ರಾಷ್ಲಪತಿ ರಾಮನಾಥ್ ಕೋವಿಂದ್ ರೂರ್ಕೆಲಾ ಉಕ್ನು ಸ್ಹಾವರದಲ್ಲಿ ಸೂಪರ್ ಸ್ವೆಷಾಲಿಟಿ ಆಸ್ಪತ್ರೆಯೊಂದನ್ನು ಸಹ ಉದ್ವಾಟಿಸಿದರು

ರಾಷ್ಪಪತಿಯವರು ನಾಳೆ ದೆಹಲಿಗೆ ಹಿಂತಿರುಗುವ ಮುನ್ನ ಪುರಿ ಜಗನ್ನಾಥ ಮಂದಿರಕ್ಕೆ ಭೇಟ ನೀಡಿ ಪ್ರಾರ್ಥನೆ ಸಲ್ಲಿಸುವರು

ಪಶ್ಚಿಮ ಬಂಗಾಳ ಕೇರಳ ಸೇರಿದಂತೆ ವಿಧಾನಸಭಾ ಚುನಾವಣೆ ನಡೆಯಲಿರುವ ರಾಜ್ಯಗಳಲ್ಲಿ ಪ್ರಚಾರ ಕಾರ್ಯ ಬಿರುಸುಗೊಂಡಿದೆ ವಿವಿಧ ರಾಜಕೀಯ ಪಕ್ಷಗಳ ತಾರಾ ಪ್ರಚಾರಕರು ಅನೇಕ ಸಭೆ ರೋಡ್ ಶೋಗಳಲ್ಲಿ ಭಾಗಿಯಾಗಿ ತಮ್ನ ಪಕ್ಷದ ಅಭ್ಯರ್ಥಿಯ ಪರ ಮತ ಯಾಚಿಸುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ನಾಯಕ ಅಮಿತ್ ಶಾ ಪಶ್ಚಿಮ ಬಂಗಾಳದಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ಸಹ ರ್ಾಲಿಯಲ್ಲಿ ಪಾಲ್ಗೊಂಡರು ಕಾಂಗ್ರೆಸ್ ನಾಯಕ ಅಧಿರ್ ರಂಜನ್ ಚೌಧರಿ ಮಿತ್ರಪಕ್ಷ ಸಿಪಿಐಎಂ ನಾಯಕ ಬಿಮನ್ ಬಸು ಸೇರಿದಂತೆ ಹಲವರು ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದರು ಕೇರಳದಲ್ಲಿ ನಾಮಪತ್ರ ಹಿಂಪಡೆಯಲು ನಾಳೆ ಕೊನೆದಿನ